ಉಭಯ ದೇಶಗಳ ನಡುವೆ ಆರ್ಥಿಕ ಪಾಲುಗಾರಿಕೆ ವ್ಯಾಪಾರ ಹೂಡಿಕೆ ಮತ್ತು ಕೃಷಿ ವಲಯದ ವಿಚಾರಗಳು ಸೇರಿದಂತೆ ಹಲವು ಸಮಾನ ಆಸಕ್ತಿಯ ವಿಷಯಗಳು ಮಾತುಕತೆಯಲ್ಲಿ ಪ್ರಸ್ತಾಪವಾಗುವ ನಿರೀಕ್ಷೆ ಇದೆ

ಏಂಜೆಲಾ ಮರ್ಕೆಲ್ ಮೂರು ದಿನಗಳ ಅಧಿಕೃತ ಕಾರ್ಯಕ್ರಮಗಳಿಗಾಗಿ ನಿನ್ನೆ ರಾತ್ರಿ ದೆಹಲಿಗೆ ಆಗಮಿಸಿದರು ಅವರೊಂದಿಗೆ ಆ ದೇಶದ ಹಲವು ಸಚಿವರು ಮತ್ತು ಮುಖ್ಯ ಕಾರ್ಯದರ್ಶಿಗಳು ಉನ್ನತ ಮಟ್ಟದ ಉದ್ದಮಿಗಳು ಇರುವ ನಿಯೋಗವೂ ಸಹ ಆಗಮಿಸಿದೆ ವಿಮಾನ ನಿಲ್ದಾಣದಲ್ಲಿ ವಿದೇಶಿ ಅತಿಥಿಗಳನ್ನು ಪ್ರಧಾನಮಂತ್ರಿ ಕಾರ್ಯಾಲಯದ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಬರಮಾಡಿಕೊಂಡರು ಇಂದು ಬೆಳಗ್ಗೆ ರಾಷ್ಷಪತಿ ಭವನದ ಅಂಗಳದಲ್ಲಿ ವಾಡಿಕೆಯಂತೆ ವಿದೇಶಿ ಗಣ್ಣರಿಗೆ ಸಾಂಪ್ರದಾಯಿಕ ಸ್ವಾಗತ ಕೋರಲಾಯಿತು ಏಂಜೆಲಾ ಮರ್ಕೆಲ್ ರಾಜ್ಫಾಟ್ಗೆ ಭೇಟಿ ನೀಡಿ ಮಹಾತ್ನಾಗಾಂಧಿ ಸಮಾಧಿಗೆ ಪುಪ್ವ ನಮನ ಸಲ್ಲಿಬಿದರು ಅವರು ಇಂದು ಸಂಜೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿಯಾಗಲಿದ್ದಾರೆ ನಾಳೆ ಭಾರತೀಯ ಉದ್ಲಮಿಗಳ ನಿಯೋಗದೊಂದಿಗೆ ಸಭೆ ನಡೆಸಿ ನಂತರ ಗುರುಗ್ರಾಂ ಹಾಗೂ ಮನೇಸರ್ನಲ್ಲಿ ಆಟೋಮೊಬೈಲ್ ಕಂಪೆನಿಯೊಂದಕ್ಕೆ ಭೇಟ ನೀಡುವ ಕಾರ್ಯಕ್ರಮ ನಿಗದಿಯಾಗಿದೆ

ನಾಗರಿಕರ ಬಾಸಗಿ ವಿಷಯಗಳ ಸೋರಿಕೆಗೆ ಜವಾಬ್ದಾರಾಗುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ವಿರುದ್ದ ಕಠಿಣ ಕ್ರಮ ಕ್ಲೆಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದೆ ಮೊದ್ಲೆಲ್ ಸಂದೇಶ ವಾಹಕ ವ್ಲವಸ್ಥೆಯಾದ ವಾಟ್ಸ್ಆಸ್ನಲ್ಲಿ ಜನರ ಖಾಸಗಿ ವಿಷಯಗಳಿಗೆ ಕನ್ನ ಹಾಕುತ್ತಿರುವ ಮಾಹಿತಿಯ ಬಗ್ಗೆ ಸರ್ಕಾರ ಆತಂಕ ಹೊಂದಿದೆ ಕೋಟ್ಲಾಂತರ ಭಾರತೀಯರ ಬಾಸಗಿತನದ ಸುರಕ್ಷತೆಗಾಗಿ ಯಾವ ಕ್ರಮಗಳನ್ನು ಕ್ಲೆಗೊಳ್ಳಲಾಗುತ್ತಿದೆ ಎನ್ನುವ ಬಗ್ಗೆ ಮಾಹಿತಿ ಒದಗಿಸುವಂತೆ ವಾಟ್ಸ್ಆಫ್ ವ್ಯವಸ್ಥೆಗೆ ಸೂಚಿಸಲಾಗಿದೆ ಎಂದು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ ಪ್ರಸಾದ್ ಹೇಳಿದ್ದಾರೆ

ಅನಾಮಧೇಯ ವ್ಯಕ್ತಿಗಳು ಇಶ್ರೇಲಿ ಗೂಢಚರ ತಂತ್ರಾಂಶ ಪೆಗುಸಸ್ ದುರುಪಯೋಗಪಡಿಸಿಕೊಂಡು ಭಾರತೀಯ ಪತ್ರಕರ್ತರು ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತರು ಸೇರಿದಂತೆ ವಿಶ್ವದ ಹಲವು ದೇಶಗಳಲ್ಲಿ ವಾಟ್ಸ್ಆಲ್ಲಪ್ ಬಳಸುತ್ತಿರುವವರ ಖಾಸಗಿ ವಿಷಯಗಳನ್ನು ಕಳುವು ಮಾಡಿವೆ ಎನ್ನುವ ಖಚಿತ ಸುಳಿವಿನ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ

ಕರ್ನಾಟಕ ಪಂಜಾಬ್ ಪರಿಯಾಣ ಮಧ್ಯಪ್ರದೇಶ ಛತ್ತೀಸ್ಗಡ್ ಮತ್ತು ಕೇರಳ ರಾಜ್ಯಗಳ ರಚನೆಯ ಸಂದರ್ಭವಾಗಿ ರಾಪ್ಟಸತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜನತೆಗೆ ಶುಭಾಶಯ ಕೋರಿದ್ದಾರೆ ಈ ಭಾಗಗಳು ಮತ್ತು ದೇಶ ಮುಂಬರುವ ವರ್ಷಗಳಲ್ಲಿ ಉನ್ನತ ಏಳಿಗೆಯನ್ನು ಕಾಣಲಿ ಎಂದು ರಾಷ್ಟಪತಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸರಣಿ ಟ್ವೀಟ್ ಮಾಡಿ ಈ ರಾಜ್ಯಗಳ ಜನತೆಗೆ ಸಂತೋಪ ಸಮೃದ್ಧಿ ಮತ್ತು ಸರ್ವಾಂಗೀಣ ಅಭಿವೃದ್ಧಿಯನ್ನು ಹಾರೈಸಿದ್ದಾರೆ

ರಾಜ್ಯದಲ್ಲೆಡೆ ಕನ್ನಡಾಂಬೆ ಭುವನೇಶ್ವರಿ ದೇವಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕನ್ನಡ ದ್ವಜಾರೋಹಣದ ಮೂಲಕ ಕನ್ನಡಿಗರು ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದಾರೆ

ರಾಜ್ಯದ ಏಕೀಕರಣಕ್ಕಾಗಿ ಶ್ರಮಿಸಿದ ಎಲ್ಲಾ ಹಿರಿಯರನ್ನು ಕೃತಜ್ಞತೆಯಿಂದ ಸ್ಥರಿಸಲಾಗುತ್ತಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರಧಾನ ಸಮಾರಂಭ ನಡೆಯಿತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾತನಾಡಿ ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ಭಾಷೆ ಸಾಹಿತ್ಯ ಪರಂಪರೆಯಲ್ಲಿ ಉತ್ಪಷ್ಟ ಸ್ಥಾನ ಹೊಂದಿದೆ ಕನ್ನಡ ನಾಡು ಶ್ರಕೃತಿ ಸೌಂದರ್ಯ ಮತ್ತು ವಿಘುಲ ನೈಸರ್ಗಿಕ ಸಂಪನ್ಮೂಲದಿಂದ ಕೂಡಿದೆ ಎಂದು ಗುಣಗಾನ ಮಾಡಿದರು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ರಾಜ್ಯೋತ್ಸವವನ್ನು ಉತ್ಸಾಹದಿಂದ ಆಚರಿಸಲಾಗುತ್ತಿದೆ ಎಲ್ಲೆಡೆ ಕೆಂಪು ಹಳದಿ ಬಣ್ಣದ ಕನ್ನಡ ಬಾವುಟಗಳು ರಾರಾಜಿಸುತ್ತಿವೆ ಮಕ್ಕಳು ವರ್ಣರಂಜಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿದ್ದಾರೆ

ವೆಂಕಯ್ಯನಾಯ್ದು ರಾಜಕೀಯ ಪಕ್ಷಗಳನ್ನು ಒತ್ತಾಯಿಸಿದ್ದಾರೆ

ಅರಬ್ಬಿ ಸಮುದ್ರದಲ್ಲಿನ ಚಂಡಮಾರುತ ಮಹಾ ಲಕ್ಷದ್ವೀಪವನ್ನು ದಾಟಿ ಸಾಗಿದೆ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ ತೀವ್ರಗೊಳ್ಳುತ್ತಿದ್ದು

ತಮಿಳುನಾಡು ಮತ್ತು ಕೇರಳದ ಕೆಲ ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣಾ ಮಳೆ ನಿರೀಕ್ಷಿತ ಅರಬ್ಬಿ ಸಮುದ್ರದ ಆಗ್ನೇಯ ಭಾಗದಲ್ಲಿ ಕೇರಳ ಮತ್ತು ಕರ್ನಾಟಕದ ಕರಾವಳಿಯಲ್ಲಿ ಮೀನುಗಾರಿಕೆಯನ್ನು ಇಂದು ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ

ಮುಂದಿನ ವರ್ಷ ನಡೆಯಲಿರುವ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಪಸ್ತಕ್ಷೇಪ ಮಾಡುವಂತೆ ಉಕ್ರೇನ್ ದೇಶದ ಮೇಲೆ ಒತ್ತಡ ತರುವ ಪ್ರಯತ್ನ ನಡೆಸಿದ್ದಾರೆ ಎಂದು ಆರೋಪಿಸಿರುವ ದೂರಿನ ಬಗ್ಗೆ ಮೊದಲ ಪಂತದ ತನಿಖೆಗೆ ಈ ಕ್ರಮದಿಂದ ವೇದಿಕೆ ಸಜ್ಜಾದಂತಾಗಿದೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತಮ್ಮ ಪ್ರಬಲ ರಾಜಕೀಯ ಪ್ರತಿಸ್ಪರ್ಧಿ ಹಾಗೂ ಅಮೆರಿಕದ ಮಾಜಿ ಉಪರಾಷ್ಟಪತಿ ಜೋ ಬಿಡನ್ ಅವರ ಕುಟುಂಬವನ್ನು ತನಿಬೆಗೆ ಒಳಪಡಿಸಬೇಕು ಎನ್ನುವುದು ಅಧ್ಯಕ್ಷ ಟ್ರಂಪ್ ಅವರ ಹುನ್ನಾರವಾಗಿದೆ ಎಂದು ದೂರುದಾರರು ಆರೋಪಿಸಿದ್ದಾರೆ ಕಕೋರ ಭಯೋತ್ಪಾದಕ ಅಬುಬಕರ್ ಅಲ್ ಬಗ್ದಾದಿ ಅಮೆರಿಕದ ಸೇನೆಯ ದಾಳಿ ವೇಳೆ ಹತನಾಗಿದ್ದಾನೆಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಕಟಿಸಿದ ಕೆಲ ದಿನಗಳ ನಂತರ ತನ್ನ ನಾಯಕ ಬಗ್ದಾದಿ ಮೃತಪಟ್ಟರುವುದನ್ನು ಇಸ್ಲಾಮಿಕ್ ಸ್ಟೇಟ್ ಭಯೋತ್ಪಾದಕ ತಂಡ ದೃಢಪಡಿಸಿದ್ದು ಬಗ್ದಾದಿಯ ಉತ್ತರಾಧಿಕಾರಿಯನ್ನು ಪ್ರಕಟಿಸಿದೆ ಅಬು ಇಬ್ರಾಹಿಂ ಹಷಿಮಿ ಅಲ್ ಖುರೈಷಿ ಅಲಿಯಾಸ್ ಅಬ್ದುಲ್ಲಾ ಖರ್ದಶ್ ತನ್ನ ನೂತನ ನಾಯಕ ಎಂದು ಪ್ರಕಟಿಸಿರುವ ಧ್ವನಿ ಸುರುಳಿಯನ್ನು ಈ ಭಯೋತ್ಪಾದಕ ತಂಡ ಬಿಡುಗಡೆ ಮಾಡಿದೆ

ಅಲ್ ಬಗ್ದಾದಿಯ ಸಂಭವನೀಯ ಉತ್ತರಾಧಿಕಾರಿಯನ್ನು ಸಹ ಅಮೆರಿಕದ ಸೇನೆ ಕೊಂದು ಹಾಕಿದೆ ಎಂದು ಮಂಗಳವಾರದಂದು ಟ್ರಂಪ್ ಪ್ರಕಟಿಸಿದ್ದರು

ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಪೂಜಾ ಅವರು ಜಪಾನ್ನ ಹರುನೊ ಒಕುನೊ ವಿರುದ್ಧ ಸೆಣಸಲಿದ್ದಾರೆ

ಭಾರತೀಯ ಆಟಗಾರರು ಚಿನ್ನದ ಪದಕವನ್ನು ಪಡೆದಿಲ್ಲ